ಕಿದಂಬಿ ಶ್ರೀಕಾಂತ್ ಸ್ತೈನಾ ನೆಹ್ಲಾಲ್ ಮತ್ತು ಪಿ

ಸಿಂಧು ಕ್ಲಾರ್ಟರ್ ಫೈನಲ್ಸ್ನಲ್ಲಿ ಸೆಣಸು

ತಾಂತ್ರಿಕವಾಗಿ ನಾವು ಮುಂದುವರೆದಷ್ಟೂ ದೇಶ ಪ್ರಗತಿಯಾಗುತ್ತದೆ ಪ್ರಸ್ತುತ ಸಂದರ್ಭದಲ್ಲಿ ಸರ್ಕಾರದ ದಿಜಿಟಲ್ ತಂತ್ರಜ್ಞಾನ ಕಾರ್ಯಕ್ರಮ ಅತ್ಯಂತ ಮಹತ್ವದ ಪಾತ್ರ ವಹಿಸಲಿದೆ ಎಂದರು

ದುರ್ಬಲ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ ದೇಶಕ್ಕೆ ಒಳ್ಳೆಯದಲ್ಲ ಎಂದ ಅವರು ರಾಷ್ಟೀಯ ಅಗತ್ನತೆಗಳ ವಿಚಾರಕ್ಕೆ ಬಂದಾಗ ಜನಪ್ರಿಯ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮನ್ವಣೆ ನೀಡಬಾರದು ಎಂದರು ಭಾರತದ ಖಾಸಗಿ ವಲಯದ ಕಂಪನಿಗಳು ಹೆಚ್ಚಿನ ಸಾಧನೆ ಮಾದಬೇಕು ಮತ್ತು ಭಾರತದ ಕಾರ್ಯತಂತ್ರ ಹಿತಾಸಕ್ತಿಯನ್ನು ಉತ್ತೇಜಿಸಬೇಕು ಎಂದು ದೋವಲ್ ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ರಾಜ್ಯವರ್ಧನ್ ರಾಥೋಡ್ ದೇಶದ ಏಕತೆಗಾಗಿ ಶ್ರಮಿಸಿದ ಸರ್ದಾರ್ ಪಟೇಲ್ ಅವರನ್ನು ಸದಾ ಸ್ಮರಿಸಲಾಗುವುದು ಎಂದರು ದೇಶದ ಹಿತಕ್ಕಾಗಿ ಬದ್ದವಾಗಿರುವ ಸರ್ಕಾರಗಳನ್ನು ಬೆಂಬಲಿಸಲು ಜನರು ಪಣ ತೊಡಬೇಕು ಎಂದು ಅವರು ಕರೆ ನೀಡಿದರು

ನಿನ್ನೆ ಸಂಜೆ ಅನಂತನಾಗ್ ಜಿಲ್ಲೆಯ ಅರ್ವಾನಿ ಬಿಜ್ಜಿಹರಾ ಪ್ರದೇಶದಲ್ಲಿ ನಡೆದ ಗುಂಡಿನ ಕಾಳಗದಲ್ಲಿ ನಾಲ್ವರು ಭಯೋತ್ವಾದಕರು ಹತರಾಗಿದ್ದಾರೆ ಭದ್ರತಾ ಪಡೆಗಳು ಇಡೀ ಪ್ರದೇಶವನ್ನು ಸುತ್ತುವರೆದು ಕಾರ್ಯಾಚರಣೆ ನಡೆಸಿದವು ಎಂದು ನಮ್ಮ ಶ್ರೀನಗರ ಬಾತ್ಟೀದಾರರು ವರದಿ ಮಾಡಿದ್ದಾರೆ ಉಗ್ರರು ವಸತಿ ಪ್ರದೇಶದಲ್ಲಿ ಅಡಗಿದ್ದಾರೆ ಎಂಬ ಖಚಿತ ಮಾಹಿತಿ ಆಧರಿಸಿ ಭದ್ರತಾ ಪಡೆಗಳು ಗುಂಡಿನ ದಾಳಿ ನಡೆಸಿದವು ಹತ್ಯೆಗೀಡಾದ ಉಗ್ರರ ವಿವರಗಳು ಹಾಗೂ ಗುರುತು ಪತ್ತೆಯಾಗಿಲ್ಲ ಬಾರಾಮುಲ್ತಾ ಜಿಲ್ಲೆಯ ಕ್ರೀರಿ ಪ್ರದೇಶದಲ್ಲಿ ನಡೆದ ಮತ್ತೊಂದು ಕಾರ್ಯಾಚರಣೆಯಲ್ಲಿ ಲಷ್ಲರ್ ಇ ತೊಯಿಬಾ ಸಂಘಟನೆಗೆ ಸೇರಿದ ಇಬ್ಬರು ಉಗ್ರರನ್ನು ಹತ್ಯೆ ಮಾಡಲಾಗಿದೆ

ಆರೋಪ ಪಟ್ಟಿಯಲ್ಲಿ ಚಿದಂಬರಂ ಅವರ ಪುತ್ರ ಕಾರ್ತಿ ಚಿದಂಬರಂ ಹಾಗೂ ಅವರ ಲೆಕ್ಕ ಪರಿಶೋಧಕ ಭಾಸ್ಕ ರನ್ ಅವರನ್ನು ಹೆಸರಿಸಲಾಗಿದೆ ಹಿರಿಯ ಕಾಂಗ್ರೆಸ್ ನಾಯಕ ಚಿದಂಬರಂ ಅವರ ಮೇಲೆ ಅಕ್ರಮ ಹಣ ದುರ್ಬಳಕೆ ಆರೋಪ ಕೇಳಿಬಂದಿತ್ತು

ಸಿಬಿಐನ ಹಂಗಾಮಿ ಮುಖ್ಯಸ್ತರನ್ನಾಗಿ ಎಂ ನಾಗೇಶ್ಲರ ರಾವ್ ಅವರನ್ನು ನೇಮಕ ಮಾದಿ ತಮ್ಮನ್ನು ಅನಿರ್ದಿಷ್ಟಾವಧಿ ರಜೆ ಮೇಲೆ ಕಳುಹಿಸಿರುವ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ನಿರ್ದೇಶಕ ಅಲೋಕ್ ಕುಮಾರ್ ವರ್ಮ ಸಲ್ಲಿಸಿರುವ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಮತ್ತು ನ್ಯಾಯಮೂರ್ತಿಗಳಾದ ಎಸ್

ಕೌಲ್ ಮತ್ತು ಕೆ ಎಂ ಜೋಸೆಫ್ ಅವರನ್ನೊಳಗೊಂಡ ತ್ರಿಸದಸ್ಯ ಪೀಠ ವರ್ಮ ಅವರ ಅರ್ಜಿಯನ್ನು ವಿಚಾರಣೆ ನಡೆಸಲಿದೆ ಸಿಬಿಐನ ವಿಶೇಷ ನಿರ್ದೇಶಕ ರಾಕೇಶ್ ಅಸ್ತಾನ ಸೇರಿದಂತೆ ಸಿಬಿಐ ಅಧಿಕಾರಿಗಳ ಮೇಲಿನ ಭ್ರಷ್ವಾಚಾರ ಆರೋಪಗಳ ಬಗ್ಗೆ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ರಚಿಸುವಂತೆ ಕೋರಿ ಸರ್ಕಾರೇತರ ಸಂಸ್ಥೆ ಸಲ್ಲಿಸಿರುವ ಅರ್ಜಿಯನ್ನೂ ಸಹ ನ್ಯಾಯಪೀಠ ವಿಚಾರಣೆ ನಡೆಸಲಿದೆ ಸಿಬಿಐ ನಿರ್ದೇಶಕರಾದ ಅಲೋಕ್ ಕುಮಾರ್ ವರ್ಮ ಮತ್ತು ವಿಶೇಷ ನಿರ್ದೇಶಕ ರಾಕೇಶ್ ಅಸ್ತಾನ ಅವರು ಪರಸ್ವರ ಭ್ರಷ್ಟಾಚಾರ ಆರೋಪಗಳನ್ನು ಮಾಡಿಕೊಂಡ ನಂತರ ಸರ್ಕಾರ ಇಬ್ಬರನ್ನು ಕಡ್ಡಾಯ ರಜೆ ಮೇಲೆ ಕಳುಹಿಸಿದೆ ಅಲೋಕ್ ಕುಮಾರ್ ವರ್ಮ ಅವರು ಸಿಬಿಐ ನಿರ್ದೇಶಕರಾಗಿ ಮತ್ತು ರಾಕೇಶ್ ಅಸ್ತಾನ ವಿಶೇಷ ನಿರ್ದೇಶಕರಾಗಿ ಮುಂದುವರಿಯಲಿದ್ದಾರೆ ಎಂದು ಸಿಬಿಐ ಸ್ಪಷ್ವಪಡಿಸಿದೆ ಕೇರಳ ರಾಜ್ಯಪಾಲ ಪಿ ಸಥಾಶಿವಂ ಅವರು ನಿನ್ನೆ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿ ಶಬರಿಮಲೆ ದೇವಾಲಯಕ್ಕೆ ಮಹಿಳೆಯರಿಗೂ ಭೇಟಿ ನೀಡಲು ಅವಕಾಶ ನೀಡುವಂತೆ ಸುಪ್ರೀಂಕೋರ್ಟ್ ತೀರ್ಪು ನೀಡಿದ ನಂತರ ರಾಜ್ಯದಲ್ಲಿ ಉಂಟಾಗಿರುವ ಹಿಂಸಾಚಾರ ಹಾಗೂ ನಂತರದ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಿದರು

ಪ್ರಧಾನಿ ಮೋದಿ ಅವರು ಜಪಾನ್ ಪ್ರಧಾನಿ ಶಿಂಜೋ ಅಬೆ ಅವರೊಂದಿಗೆ ದ್ವಿಪಕ್ವೀಯ ಮಾತುಕತೆ ನಡೆಸಲಿದ್ದಾರೆ ಪ್ರಾದೇಶಿಕ ಭದ್ರತೆ ಮತ್ತು ರಕ್ಷಣೆಗೆ ಸಂಬಂಧಿಸಿದ ಹಲವು ವಿಷಯಗಳ ಬಗ್ಗೆ ಉಭಯ ನಾಯಕರು ಸಮಾಲೋಚನೆ ನಡೆಸುವ ಸಾಧ್ಯತೆ ಇದೆ ಭಾರತ ಫೆಸಿಫಿಕ್ ಪ್ರಾಂತ್ಯದಲ್ಲಿ ಸಹಕಾರ ಅತ್ಯಂತ ಪ್ರಮುಖ ಚರ್ಚಾ ವಿಷಯವಾಗಿದೆ ಎಂದು ಗೋಖಲೆ ತಿಳಿಸಿದರು ಉಭಯ ನಾಯಕರ ಸಭೆ ನಂತರ ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ ಜಪಾನ್ ಭೇಟಿ ವೇಳೆ ಪ್ರಧಾನಿ ಅವರು ಮೌಂಟ್ ಫುಜಿ ಬೆಟ್ಡದ ತುದಿಯಲ್ಲಿರುವ ಯಮನಾಶಿಗೆ ಭೇಟಿ ನೀಡಲಿದ್ದು ನಂತರ ಅವರು ಟೋಕಿಯೋದ ಜನರನ್ನು ಉದ್ದೇಶಿಸಿ ಸಮುದಾಯದ ಸಮಾರಂಭದಲ್ಲಿ ಮಾತನಾಡಲಿದ್ದಾರೆ ಅಲ್ಲದೆ ಅವರು ಸರಣಿ ವಾಣಿಜ್ನ ಸಭೆಗಳಲ್ಲಿ ಭಾಗಿಯಾಗಿ ಅವುಗಳನ್ನು ಉದ್ದೇಶಿಸಿ ಭಾಷಣ ಮಾಡುವರು

ಭಾರತೀಯ ಬಾಹ್ಯಾಕಾಶ ಮತ್ತು ಸಂಶೋಧನಾ ಸಂಸ್ದೆ ಇಸ್ರೋ ಅಧ್ಯಕ್ಷ ಡಾ

ಭಾರತ ಅತ್ನಂತ ಪ್ರತಿಷ್ಠಿತ ಸಾರ್ವಜನಿಕ ಆಡಳಿತ ಮತ್ತು ನಿರ್ವಹಣೆ ಕುರಿತ ಕಾಮನ್ವೆಲ್ಲ್ ಅಸೋಸಿಯೇಷನ್ ಪ್ರಶಸ್ತಿಗೆ ಭಾಜನವಾಗಿದೆ ಸಾರ್ವಜನಿಕ ವಲಯದಲ್ಲಿ ಸರ್ಕಾರಿ ಸೇವೆಗಳು ಮತ್ತು ಆಡಳಿತದಲ್ಲಿ ಭಾರಿ ಸುಧಾರಣೆಗಳನ್ನು ತಂದಿರುವುದನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಸರ್ಕಾರ ಪ್ರತಿಡ್ಡಿತ ಸಿಎಪಿಎಎಂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಹಲವು ವಿಭಾಗಗಳದಿ ಅರ್ಜಿ ಸಲ್ಲಿಸಿತ್ತು

ವಿ ಸಿಂಧು ಕ್ಲಾರ್ಟರ್ ಫೈನಲ್ಪ್ ಪಂದ್ಯಗಳಲ್ಲಿ ಸೆಣಸಲಿದ್ದಾರೆ ಪುರುಷರ ಸಿಂಗಲ್ಪ್ ವಿಭಾಗದಲ್ಲಿ ಶ್ರೀಕಾಂತ್ ಜಪಾನ್ನ ಕೆಂಟೊ ಮೊಮಟ ಅವರನ್ನು ಎದುರಸಲಿದ್ದು ಮಹಿಳೆಯರ ಸಿಂಗಲ್ಪ್ ವಿಭಾಗದಲ್ಲಿ ಸೈನಾ ತೈಪೆಯ ತೈ ಜು ಯಿಂಗ್ ಹಾಗೂ ಪಿ

ಸಿಂಧು ಚೀನಾದ ಬೆಂಜಿಯಾವೊ ಹೆ ವಿರುದ್ದ ಆಡಲಿದ್ದಾರೆ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸ್ವ ದೇಶಿಯವರೇ ಆದ ಮನು ಅತ್ರಿ ಮತ್ತು ಬಿ ಸುಮಿತ್ ರೆಡ್ಡಿ ಜೋಡಿಯನ್ನು ಎದುರಿಸಲಿದೆ ಇಂಗ್ಲೆಂಡ್ನ ಲೀಡ್ಸ್ನಲ್ಲಿ ನಡೆಯುತ್ತಿರುವ ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಸ್ ಪಂದ್ಯಾವಳಿಯಲ್ಲಿ ಭಾರತದ ಸೌರವ್ ಕೊಠಾರಿ ಸೆಮಿಫೈನಲ್ಸ್ ತಲುಪಿದ್ದಾರೆ